ಒಡಂಬಡಿಕೆ ಮತ್ತು ನಿಯಮಗಳಿಗೆ ಗೌರವ ಮುಂತಾದ ತತ್ನ ಪಾಲನೆಯ ಪುನರುಚ್ಚಾರ

ಅನಾಲಿಟಿಕ ಸಂಸ್ಥೆ ವಿರುದ್ದ ಸಿಬಿಐ ತನಿಖೆಗೆ ಕೇಂದ್ರ ಸೂಚನೆ

ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ನಿನ್ನೆ ಆರಂಭವಾದ ಶೃಂಗಸಭೆಯಲ್ಲಿ ನಿಯಮಾಧಾರಿತ ಪಾರದರ್ಶಕ ತಾರತಮ್ಯರಹಿತ ಮುಕ್ತ ಮತ್ತು ಒಳಗೊಳ್ಳುವ ಬಹುಪಕ್ಷೀಯ ವ್ಯಾಪಾರ ವ್ಯವಸ್ಠೆ ಬಲವರ್ಧನೆಗೆ ಎಲ್ಲ ಸದಸ್ಯ ರಾಷ್ವಗಳು ತಮ್ಮ ಬೆಂಬಲವನ್ನು ಪುನರ್ ದೃಢೀಕರಣಗೊಳಿಸಿದವು ನಿಶ್ಚಿತ ವ್ಯಾಪಾರ ವಾತಾವರಣ ಮತ್ತು ವಿಶ್ವ ವ್ಯಾಪಾರ ಸಂಸ್ಥೆ ಡಬ್ಲೂ ಟಿಒ ಕೇಂದ್ರಿತ ವ್ಯಾಪಾರ ಅಭಿವೃದ್ದಿಗೆ ಸಹಮತ ವ್ಯಕ್ತಪಡಿಸಲಾಯಿತು ಭ್ರಷ್ಟಾಚಾರದ ವಿರುದ್ದ ಕ್ರಮ ಆರ್ಥಿಕ ಅಪರಾಧಿಗಳ ಗಡೀಪಾರು ಮತ್ತು ಅವರ ಆಸ್ತಿ ಜಪ್ತಿ ಕ್ರಮಗಳ ಬಗ್ಗೆ ನಿಶ್ಚಿತ ನಿರ್ಧಾರ ಕೈಗೊಳ್ಳುವುದು ಅಂತಾರಾಷ್ವೀಯ ಭಯೋತ್ವಾದನೆ ವಿರುದ್ದ ಹೋರಾಟ ಈ ಕುರಿತ ಅಂತಾರಾಷ್ಟೀಯ ಒಡಂಬಡಿಕೆಯ ಶೀಫ್ರ ಅನುಷ್ಠಾನ ಸೇರಿದಂತೆ ಪ್ರಮುಖ ಅಂಶಗಳ ಕುರಿತು ಘೋಷಣೆ ಮಾಡಲಾಯಿತು ಇದಕ್ಕೂ ಮುನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಲ್ಕನೇ ಕೈಗಾರಿಕಾ ಕ್ರಾಂತಿಯತ್ತ ಮುನ್ನೆಡೆಯಲು ಭಾರತ ಬ್ರಿಕ್ಸ್ ದೇಶಗಳೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸಲು ಬಯಸುತ್ತದೆ ಎಂದರು

ನಾಲ್ಕನೇ ಕೈಗಾರಿಕಾ ಕ್ರಾಂತಿಯಲ್ಲಿ ಬಂಡವಾಳಕ್ಕಿಂತ ಪ್ರತಿಭೆಗೆ ಮಹತ್ವವಿದ್ದು ಕೌಶಲ್ಯ ಉಳ್ಳವರಿಗೆ ಉದ್ಯೋಗ ಅವಕಾಶಗಳು ದೊರೆಯಲಿವೆ ಕೌಶಲ್ಯಾಭಿವೃದ್ದಿ ಉತ್ಪಾದನೆ ವಿನ್ಯಾಸ ಹಾಗೂ ತಯಾರಿಕಾ ವಲಯದಲ್ಲಿ ಮೂಲಭೂತ ಬದಲಾವಣೆಗಳನ್ನು ತರಲಿದೆ ಎಂದರು ಸಮಾಜದ ಎಲ್ಲಾ ವರ್ಗಗಳನ್ನು ಸಬಲೀಕರಣಗೊಳಿಸಲು ತಾಂತ್ರಿಕ ಶಿಕ್ಷಣ ಹಾಗೂ ವೃತ್ತಿ ತರಬೇತಿ ಖಾತರಿಪದಿಸಲು ತಮ್ಮ ಸರ್ಕಾರ ಹೆಚ್ಚು ಆದ್ಯತೆ ನೀಡಿದೆ ಉದ್ಯೋಗ ಕೋರುವವರನ್ನು ಉದ್ಯೋಗದಾತರನ್ನಾಗಿ ಮಾಡುವುದು ಸರ್ಕಾರದ ಆಶಯವಾಗಿದೆ ಭವಿಷ್ಯದ ಸವಾಲು ಎದುರಿಸಲು ಯುವಜನರಿಗೆ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ದಿ ಮೂಲಕ ಸಿದ್ದಗೊಳಿಸಬೇಕಾಗಿದೆ ನಾಲ್ಕನೇ ಕೈಗಾರಿಕಾ ಕ್ರಾಂತಿಯತ್ತ ಮುನ್ನೆಡೆಯಲು ಭಾರತ ಬ್ರಿಕ್ಸ್ ದೇಶಗಳೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸಲು ಬಯಸುತ್ತದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರಲ್ಲದೆ ಇತರ ನಾಲ್ಕು ಬ್ರಿಕ್ಸ್ ರಾಷ್ಟಗಳಾದ ಬ್ರೆಜಿಲ್ ರಷ್ಯಾ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ರಾಷ್ಟಗಳ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ

ಮೂರು ದಿನಗಳ ಶೃಂಗಸಭೆ ಬ್ರಿಕ್ಪ್ ಉದ್ಯಮ ವೇದಿಕೆ ಸಭೆಯ ಮೂಲಕ ನಿನ್ನೆ ಆರಂಭಗೊಂಡಿತು ಶ್ವಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಚ್ಯೆನಾ ಅಧ್ವಕ್ಷ ಕ್ಷಿ ಜಿನ್ ಪಿಂಗ್ ರಷ್ಯಾ ಅಧ್ಯಕ್ಷ ವ್ಷಾಡಿಮಿರ್ ಪುಟಿನ್ ಸೇರಿದಂತೆ ವಿಶ್ವ ನಾಯಕರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ

ರಾಜ್ಯಸಭೆಯಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ ಪ್ರಸಾದ್ ಭಾರತೀಯರ ಯಾವುದೇ ದತ್ತಾಂಶ ದುರುಪಯೋಗವಾಗಿಲ್ಲ ಎಂದು ಕೇಂಬ್ರಿಡ್ಜ್ ಅನಾಲಿಟಿಕ ಸಂಸ್ಥೆ ಪ್ರಾಥಮಿಕ ಹಂತದಲ್ಲಿ ಪ್ರತಿಕ್ರಿಯೆ ನೀಡಿತ್ತು ಆದರೆ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ವರದಿಯಾಗಿರುವ ಮಾಹಿತಿ ಗಮನಿಸಿದಲ್ಲಿ ಈ ಪ್ರತಿಕ್ರಿಯೆ ದೃಢೀಕೃತವಲ್ಲ ಎಂದು ತಿಳಿಸಿದ್ದಾರೆ ಫೇಸ್ಬುಕ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡ ಕೆಲವು ಹಾರ್ಡ್ವೇರ್ ತಯಾರಿಕಾ ಸಂಸ್ಥೆಗಳು ಅಕ್ರಮವಾಗಿ ದತ್ತಾಂಶ ದುರ್ಬಳಕೆ ಮಾಡಿರುವ ಬಗ್ಗೆ ವರದಿಯಾಗಿದೆ ಸಾಮಾಜಿಕ ಜಾಲತಾಣ ವೇದಿಕೆಗಳಲ್ಲಿ ಪ್ರಕಟವಾಗುವ ಯಾವುದೇ ವಿಷಯಗಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಆದರೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅನ್ವಯ ಇಂತಹ ವಿಷಯಗಳ ಮೇಲೆ ನಿಗಾ ವಹಿಸುವುದು ಅತ್ಯಗತ್ಯ ಎಂದು ಸಚಿವರು ತಿಳಿಸಿದ್ದಾರೆ ಸರ್ಕಾರ ವಾಕ್ ಸ್ನಾತಂತ್ರ್ತ್ರ ಮತ್ತು ನಾಗರಿಕರ ಖಾಸಗಿತನ ರಕ್ಷಣೆಗೆ ಬದ್ದವಾಗಿದೆ ಆದರೆ ಸುಳ್ಳು ಸುದ್ದಿ ಮತ್ತು ಪ್ರಚೋದನೆಗೊಳಿಸುವ ವದಂತಿ ನಿಯಂತ್ರಣಕ್ಕೆ ಸಾಮಾಜಿಕ ಜಾಲತಾಣಗಳು ತಾಂತ್ರಿಕ ಪರಿಹಾರ ಕೈಗೊಳ್ಳುವುದು ಅಗತ್ಯ ಎಂದು ಅವರು ಹೇಳಿದ್ದಾರೆ

ಆದಾಯ ತೆರಿಗೆಯನ್ನು ಇನ್ನೂ ಪಾವತಿಸದೇ ಇರುವ ತೆರಿಗೆದಾರರಿಗೆ ಈ ನಿರ್ಧಾರದಿಂದ ಅನುಕೂಲವಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ

ನಾಗರಿಕರ ಹಿತಾಸಕ್ತಿಯಿಂದ ಸಂಸದರು ಪಕ್ಷ ರಾಜಕೀಯವನ್ನ ಮೀರಿ ನೈತಿಕ ಪ್ರಜ್ಜೆ ಮತ್ತು ರಾಜಕೀಯ ಇಚ್ಚಾಶಕ್ತಿ ಮೆರೆದು ಈ ಮಸೂದೆ ಅಂಗೀಕಾರವಾಗಲು ಕಾರಣವಾಗಿದ್ದಾರೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಮಕ್ಕಳು ಮಹಿಳೆಯರು ಮತ್ತು ಪುರುಷರ ಅಕ್ರಮ ಸಾಗಣೆ ಮಾನವೀಯತೆ ವಿರುದ್ದದ ಗಂಭೀರ ಬೆದರಿಕೆಯಾಗಿದ್ದು ಈ ಸಮಸ್ಯೆ ನಿರ್ಮೂಲನೆ ಮಾಡುವ ದಿಕ್ಕಿನಲ್ಲಿ ಸಂಸತ್ ಮಹತ್ವದ ಹೆಜ್ಜೆ ಇಟ್ಟಿದೆ ಎಂದು ಅವರು ತಿಳಿಸಿದ್ದಾರೆ ನೂತನ ಕಾನೂನಿನಲ್ಲಿ ಮಾನವ ಅಕ್ರಮ ಸಾಗಣೆ ಪ್ರಕರಣಗಳ ತನಿಖೆಗಾಗಿ ರಾಷ್ಟೀಯ ಅಕ್ರಮ ಸಾಗಣೆ ತಡೆ ಮಂಡಳಿ ಸ್ಥಾಪನೆಗೆ ಅವಕಾಶವಿದ್ದು ಅಕ್ರಮ ಸಾಗಣೆ ಸಂತ್ರಸ್ತರ ಪುನರ್ವಸತಿಗೆ ಕೈಗೊಳ್ಳಬೇಕಾದ ಅಗತ್ಯ ಕ್ರಮಗಳನ್ನು ಒಳಗೊಂಡಿದೆ ಗುರುಪೌರ್ಣಿಮೆಯ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳಲ್ಲೂ ಇಂದು ಕಲಾಪ ನಡೆಯುವುದಿಲ್ಲ ಎಂದು ಲೋಕಸಭೆ ಹಾಗೂ ರಾಜ್ಯಸಭೆಯ ಸದನಾಧ್ಯಕ್ಷರು ಪ್ರಕಟಸಿದ್ದಾರೆ

ಈ ಸಂಬಂಧ ಕಾನೂನು ಸುವ್ಯವಸ್ಥೆ ಸೇರಿದಂತೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಅವರು ಪರಾಮರ್ಶೆ ನಡೆಸಿದರು ಅಸ್ಪಾಂನಲ್ಲಿ ಅನಧಿಕೃತವಾಗಿ ನೆಲೆಸಿರುವ ವಲಸಿಗರನ್ನು ಪತ್ತೆ ಹಚ್ಚಲು ಎನ್ ಆರ್ ಸಿ ಯನ್ನು ಉನ್ನತೀಕರಿಸಲಾಗುತ್ತಿದೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ ರಾಜ್ಯದಲ್ಲಿ ಹೆಚ್ಚುವರಿ ರಕ್ಷಣಾ ಪಡೆಗಳನ್ನು ನಿಯೋಜಿಸಲಾಗಿದೆ ತಿದ್ದುಪಡಿಗೆ ಸೇರ್ಪಡೆಗೆ ಸೇರಿದಂತೆ ಆಕ್ಷೇಪಗಳನ್ನು ಸಲ್ಲಿಸಲು ಅವಕಾಶವಿರುವುದರಿಂದ ಎನ್ ಆರ್ ಸಿ ಕರಡಿನಲ್ಲಿ ಹೆಸರು ಇಲ್ಲದಿದ್ದರೆ ಯಾರೂ ಆತಂಕಗೊಳ್ಳುವ ಅಗತ್ಯವಿಲ್ಲ ಎಂದು ಸರ್ಬಾನಂದ ಸೋನೋವಾಲ್ ಆಶ್ವಾಸನೆ ನೀಡಿದ್ದಾರೆ

ನಿನ್ನೆ ರಾಜ್ಯಸಭೆಗೆ ಲಿಖಿತ ಉತ್ತರ ಸಲ್ಲಿಸಿರುವ ವಿದೇಶಾಂಗ ಖಾತೆ ರಾಜ್ಯ ಸಚಿವ ವಿ

ಸಕ್ಕರೆ ಕಾಪು ದಾಸ್ತಾನು ಮತ್ತು ಕನಿಷ್ಣ ಬೆಂಬಲ ಬೆಲೆ ನಿರ್ಧಾರ ಸೇರಿದಂತೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಕೈಗೊಂಡ ಪ್ರಮುಖ ಕ್ರಮಗಳಿಂದ ಸಕ್ಕರೆ ಕೈಗಾರಿಕಾ ವಲಯದಲ್ಲಿ ಪುನಶ್ಲೇತನ ಕಂಡುಬಂದಿದೆ ಎಂದು ಹೂಡಿಕೆ ಮಾಹಿತಿ ಮತ್ತು ಕ್ರೆಡಿಟ್ ರೇಟಿಂಗ್ ಏಜೆನ್ನಿ ಐಸಿಆರ್ಎ ತಿಳಿಸಿದೆ

ಅಲ್ಲಿನ ಸಂಸತ್ಗೆ ಕಳೆದ ಬುಧವಾರ ಮತದಾನ ನಡೆದಿದ್ದು ಮತ ಎಣಿಕೆ ವ್ಯವಸ್ಥೆಯಲ್ಲಿನ ದೋಷದಿಂದಾಗಿ ಇನ್ನೂ ಫಲಿತಾಂಶ ಪ್ರಕಟಿಸಲಾಗಿಲ್ಲ ಇದಲ್ಲದೆ ಚುನಾವಣೆಯಲ್ಲಿ ಮತಪೆಟ್ಟಿಗೆ ವಶ ಸೇರಿದಂತೆ ಹಲವು ಅಕ್ರಮಗಳು ವರದಿಯಾಗಿವೆ